ಚೈನಾ ಓಪನ್ ಬ್ವಾಂಡ್ನಿಟನ್ ಪುರುಷರ ಸಿಂಗಲ್ಲ್ ಕ್ವಾರ್ಟರ್ ಫೈನಲ್ನಲ್ಲಿಂದು ಬಿ

ವಿಶ್ವಸಂಸ್ವೆಯ ಮಾನವ ಹಕ್ಕುಗಳ ಮಂಡಳಿ ಸಭೆಯಲ್ಲಿ ಕಾಶ್ಮೀರದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗುತ್ತಿದೆ ಎಂಬ ಭಾರತದ ವಿರುದ್ದದ ನಿರ್ಣಯಕ್ಕೆ ಯಾವೊಂದೂ ರಾಷ್ಟವೂ ಬೆಂಬಲಿಸದ ಕಾರಣ ಪಾಕಿಸ್ತಾನ ತೀವ್ರ ಮುಜುಗರ ಎದುರಿಸುವಂತಾಯಿತು

ಈ ಬೆಳವಣಿಗೆಯಿಂದ ಅಂತಾರಾಷ್ಷೀಯ ಸಮುದಾಯದಲ್ಲಿ ಪಾಕಿಸ್ತಾನ ಮೂಲೆಗುಂಪಾಗಿರುವುದು ಸಾಬೀತಾದಂತಾಗಿದೆ ಮಾನವ ಹಕ್ಕುಗಳ ವಿಷಯದಲ್ಲಿನ ಪಾಕಿಸ್ತಾನದ ವರ್ತನೆಗಳನ್ನು ಯುಎನ್ಎಚ್ಆರ್ಸಿಯ ಬಾಯಂ ಮಿಷನ್ನ ಭಾರತದ ಮೊದಲ ಕಾರ್ಯದರ್ಶಿ ಕುಮಂ ಮಿನಿದೇವಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು ಜಮ್ನು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದ ಭಾರತದ ಎಲ್ಲ ನಿರ್ಧಾರಗಳು ಸಂಪೂರ್ಣ ಆಂತರಿಕ ವಿಚಾರಗಳಾಗಿದ್ದು ಪಾಕಿಸ್ತಾನ ವಾಸ್ತಾವಾಂಶಗಳನ್ನು ತಪ್ಪಾಗಿ ತೋರಿಸಲು ಯತ್ನಿಸುತ್ತಿದೆ ಎಂದು ಅವರು ದೂರಿದರು

ಅದಕ್ಕೆ ಪ್ರತಿಯಾಗಿ ಭಾರತೀಯ ಪಡೆಗಳು ತಕ್ಕ ಉತ್ತರ ನೀಡಿದವು ಈ ಫರ್ಷಣೆಯಲ್ಲಿ ಎರಡೂ ಕಡೆ ಯಾವುದೇ ಹಾನಿಯಾಗಿಲ್ಲ ಎನ್ನಲಾಗಿದೆ

ನವದೆಹಲಿಯಲ್ಲಿ ನಿನ್ನೆ ಪ್ರಧಾನಿ ಪ್ರವಾಸದ ವಿವರಗಳನ್ನು ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ಪ್ರಧಾನಿ ಅವರು ಭಾನುವಾರ ಅಮೆರಿಕಾದ ಹೌಸ್ಟನ್ನಲ್ಲಿ ಭಾರತೀಯ ಸಮುದಾಯವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಆ ವೇಳೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಉಪಸ್ಥಿತರಿರಲಿದ್ದಾರೆ ಎಂದರು

ಅಲ್ಲದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದಕ್ಷಿಣ ಕೊರಿಯಾ ಅಧ್ಯಕ್ಷರು ಸಿಂಗಾಪುರ್ ನ್ನೂಜಿಲೆಂಡ್ ಬಾಂಗ್ಲಾದೇಶ ಮತ್ತು ಜಮೈಕಾದ ಪ್ರಧಾನಮಂತ್ರಿಗಳು ಹಾಗೂ ವಿಶ್ವಸಂಸ್ಥೆಯ ಮಹಾ ಪ್ರಧಾನ ಕಾರ್ಯದರ್ಶಿಯವರೊಂದಿಗೆ ಸಮಾಲೋಚನೆ ನಡೆಸುವರು ಎಂದು ಅವರು ಹೇಳಿದರು

ಸೌದಿ ಅರೇಬಿಯಾದಲ್ಲಿನ ವಿಶ್ವದ ಅತಿದೊಡ್ಡ ತೈಲ ಸಂಸ್ಕರಣಾ ಫಟಕಗಳ ಮೇಲೆ ಡ್ರೋನ್ ದಾಳಿ ನಡೆದ ಕಾರಣ ಕಚ್ಚಾ ತೈಲ ಬೆಲೆ ಶೇ

ಮುಂಬೈನಲ್ಲಿ ನಿನ್ನೆ ಆರ್ಥಿಕ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಕ್ತಿಕಾಂತ್ ದಾಸ್ ಸಬ್ಲಡಿ ನೀಡುತ್ತಿರುವುದರಿಂದ ದೀರ್ಘಾವಧಿಯಲ್ಲಿ ಹೆಚ್ಚಿನ ಪರಿಣಾಮಗಳಾಗುವ ಸಾಧ್ಯತೆ ಇದೆ

ಆರ್ಥಿಕ ಕುಸಿತ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಬಡ್ಡಿ ದರ ಕಡಿತಕ್ಕೆ ಅವಕಾಶವಿದೆ ಎಂದರು

ಜಾಗತಿಕ ಪ್ರಗತಿಯೂ ಸಹ ಕುಂಠಿತವಾಗುತ್ತಿದೆ ಮತ್ತು ಅದರಿಂದಾಗಿ ಅದನ್ನು ಎದುರಿಸಲು ಹಣಕಾಸು ನೀತಿಗಳನ್ನು ವಿಶ್ವದಾದ್ಯಂತ ಜಾರಿಗೊಳಿಸಲಾಗುತ್ತಿದೆ ಆದರೆ ಸದ್ಲಕ್ಷೆ ಆರ್ಥಿಕ ಹಿಂಜರಿತವಿಲ್ಲ ಎಂದು ಅವರು ಹೇಳಿದರು ಮುಂದಿನ ವರ್ಷ ಮಾರ್ಚ್ವರೆಗೆ ಸಂಕಪ್ಪದಲ್ಲಿರುವ ಎಂಎಸ್ಎಂಇ ಗಳನ್ನು ನಿರುಪಯುಕ್ತ ಆಸ್ತಿ ಎನ್ಪಿಎ ಎಂದು ಘೋಷಿಸಬಾರದು ಎಂದು ಕೇಂದ್ರ ಸರ್ಕಾರ ಎಲ್ಲ ಬ್ಯಾಂಕುಗಳಿಗೆ ಸೂಚನೆ ನೀಡಿದೆ ಅಲ್ಲದೆ ಬ್ಯಾಂಕುಗಳು ಅತಿಸಣ್ಣ ಸಣ್ಣ ಹಾಗೂ ಮಧ್ಯಮ ವರ್ಗದ ಬ್ಹಾಂಕುಗಳ ಸಾಲವನ್ನು ಮರು ವಿನ್ಹಾಸಗೊಳಿಸಲು ಒತ್ತು ನೀಡಬೇಕು ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಅವರು ದೆಹಲಿಯಲ್ಲಿ ನಿನ್ನೆ ಸಾರ್ವಜನಿಕ ವಲಯದ ಬ್ವಾಂಕುಗಳ ಮುಖ್ಚಸ್ಟರ ಸಭೆಯ ನಂತರ ಸುದ್ದಿಗಾರರ ಜೊತೆ ಮಾತನಾಡಿ ಎಂಎಸ್ಎಂಇ ಸಾಲದ ಬಾತೆಗಳನ್ನು ಎನ್ಒಎ ಎಂದು ಘೋಷಿಸದಂತೆ ಆರ್ಬಿಐ ಸುತ್ತೋಲೆ ಹೊರಡಿಸಿದೆ ಎಂಎಸ್ಎಂಇ ವಲಯವನ್ನು ಉತ್ತೇಜಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು

ಪಿಎಂಎಂವಿವ್ಲೆ ಗರ್ಭಿಣಿಯರ ಬ್ಲಾಂಕ್ ಬಾತೆಗೆ ನೇರ ಪ್ರಯೋಜನ ವರ್ಗಾವಣೆ ಯೋಜನೆಯಾಗಿದೆ ಗರ್ಭಣಿಯರಿಗೆ ಹೆಚ್ಚಿನ ಪೌಷ್ಟಿಕಾಂಶ ಅಗತ್ಯ ಪೂರ್ನೆಕೆ ಹಾಗು ವಿಶೇಷವಾಗಿ ಅವರ ವೇತನ ನಪ್ಪಕ್ಷೆ ಪರಿಹಾರ ಒದಗಿಸುವ ಉದ್ದೇಶ ಹೊಂದಿದೆ

ಒಡಿಶಾ ಮತ್ತು ತೆಲಂಗಾಣಗಳಲ್ಲಿ ಯೋಜನೆ ಇನ್ನೂ ಜಾರಿಯಾಗಬೇಕಿದೆ ಸುಗಮ ಭಾರತ ಅಭಿಯಾನವನ್ನು ಸಮರೋಪಾದಿಯಲ್ಲಿ ಜಾರಿಗೊಳಿಸಲು ಕೇಂದ್ರದ ಎಲ್ಲ ಸಚಿವಾಲಯಗಳು ಮತ್ತು ಇಲಾಖೆಗಳು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ವಿಕಲಚೇತನರ ಕುರಿತಾದ ಕೇಂದ್ರೀಯ ಸಲಹಾ ಮಂಡಳಿ ಆದೇಶಿಸಿದೆ ನವದೆಹಲಿಯಲ್ಲಿ ನಿನ್ನೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ತಾವರ್ಚಂದ್ ಗೆಹ್ಲೋಟ್ ಅವರ ಅಧ್ಯಕ್ಷತೆಯಲ್ಲಿ ಮಂಡಳಿಯ ಮೂರನೇ ಸಭೆ ನಡೆಯಿತು

ಕಾಯಿದೆ ಅಡಿ ನಿಯಮಗಳನ್ನು ರೂಪಿಸಿ ಅಧಿಸೂಚನೆ ಹೊರಡಿಸಿ ಆದಷ್ಟು ಶೀಘ್ರ ರಾಜ್ಯಮಟ್ಟದಲ್ಲಿ ಸ್ವತಂತ್ರ ರಾಜ್ಯ ಆಯುಕ್ತರನ್ನು ನೇಮಕ ಮಾಡಬೇಕು ಮತ್ತು ರಾಜ್ಯ ಸಲಹಾ ಮಂಡಳಿಗಳನ್ನು ರಚಿಸಬೇಕು ಎಂದೂ ಸಹ ಮಂಡಳಿ ನಿರ್ದೇಶನ ನೀಡಿದೆ

ಕಾರ್ಮಿಕ ಮತ್ತು ಟಿದ್ಯೋಗಿಕ ಸಚಿವಾಲಯ ಈ ಕುರಿತು ಅಧಿಸೂಚನೆ ಹೊರಡಿಸಿದ್ದು ಇಪಿಎಫ್ ಮೇಲಿನ ಬಡ್ಡಿ ದರವನ್ನು ಶೇ

ಐಎಂಎ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಕರ್ನಾಟಕದ ಮಾಜಿ ಸಚಿವ ಜಮೀರ್ ಆಹ್ಮದ್ ಖಾನ್ ಅವರನ್ನು ವಿಚಾರಣೆಗೊಳಪಡಿಸಿದೆ ಐಎಂಎ ಕಂಪನಿ ಮತ್ತು ಅದರ ಸಂಸ್ಥೆಗಳು ಲಕ್ಷಾಂತರ ಠೇವಣಿದಾರರನ್ನು ವಂಚಿಸಿದೆ ವಂಚನೆಗೊಳಗಾದವರಲ್ಲಿ ಬಹುತೇಕ ಮುಸ್ಲಿಂರಾಗಿದ್ದಾರೆ ಇಸ್ಲಾಮಿಕ್ ಮಾದರಿಯಲ್ಲಿ ಹಣ ಹೂಡಿಕೆ ಮಾಡಿಸಿಕೊಂಡು ಅಧಿಕ ಬಡ್ಡಿ ನೀಡುವುದಾಗಿ ಹೇಳಿ ಠೇವಣಿದಾರರಿಗೆ ಮೋಸ ಮಾಡಲಾಗಿದೆ ಸಿಬಿಐ ತನಿಖಾ ಸಂಸ್ಥೆ ಆಹಾರ ಮತ್ತು ನಾಗರಿಕ ಪೂರೈಕೆ ಮಾಜಿ ಸಚಿವ ಜಮೀರ್ ಆಹ್ಮದ್ ಖಾನ್ ಅವರನ್ನು ತನ್ನ ಕಚೇರಿಗೆ ಕರೆಸಿಕೊಂಡು ವಿಚಾರಣೆ ನಡೆಸಿತು ಎಂದು ಮೂಲಗಳು ತಿಳಿಸಿವೆ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡ ಎಂಟೇ ದಿನಗಳಲ್ಲಿ ಸಿಬಿಐ ಪ್ರಕರಣದ ರೂವಾರಿ ಎನ್ನಲಾದ ಮನ್ನೂರ್ ಖಾನ್ ಮತ್ತಿತರ ಆರೋಪಿಗಳ ವಿರುದ್ಧ ಮೊದಲ ಆರೋಪಪಟ್ಟಿಯನ್ನು ಸಲ್ಲಿಸಿದೆ ವೈವಿಧ್ಯತೆ ಎನ್ನುವುದು ಸಾಂಸ್ಟತಿಕ ಗೌರವದ ಚಿಹ್ನೆಯಷ್ಟೇ ಅಲ್ಲ ಇದು ಆರ್ಥಿಕ ಅಭಿವೃದ್ಧಿಯ ಸಾಧನವೂ ಹೌದು ಎಂದು ನ್ಯೂರ್ಜೆರ್ಸಿಯ ಗವರ್ನರ್ ಫಿಲ್ ಮರ್ಫಿ ಹೇಳಿದ್ದಾರೆ ಅವರು ಮುಂಬೈನಲ್ಲಿ ನಿನ್ನೆ ವ್ಯಾಪಾರ ಅಗ್ರ ಸಭೆಯೊಂದನ್ನು ಉದ್ದೇತಿಸಿ ಮಾತನಾಡಿ ಮುಂಚೂಣಿ ಸಂಸ್ಟೆಗಳು ಯಾವ ದೇಶದಲ್ಲಿ ತಮಗೆ ಸ್ವಾಗತವಿದೆಯೋ ಹಾಗೂ ಎಲ್ಲಿ ತಮ್ಮ ಉದ್ಯೋಗಿಗಳಗೆ ಗೌರವವಿದೆಯೊ ಅಂತಹ ಕಡೆಗೆ ವಿಸ್ತರಣೆಗೊಳ್ಳಲು ಬಯಸುತ್ತವೆ ಎಂದು ಹೇಳಿದರು

ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಗಳಿಸಿರುವ ಬಿ ಸಾಯಿ ಪ್ರಣೀತ್ ಟೂರ್ನಿಯಲ್ಲಿ ಉಳಿದಿರುವ ಭಾರತದ ಏಕೈಕ ಆಟಗಾರ

ಕಳೆದ ರಾತ್ರಿ ನಡೆದ ಫ್ರೀ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಪಿ

ಸಿಂಧು ಹಾಗೂ ಪರುಪಳ್ಳಿ ಕತ್ತಪ್ ಸೋಲುಂಡರು ಡಬಲ್ಸ್ ವಿಭಾಗದಲ್ಲಿ ಸಾತ್ವಿಕ್ ರಾಜ್ ರಾಂಕಿ ರೆಡ್ಡಿ ಕೂಡ ಹೊರಬಿದ್ದಿದ್ದಾರೆ